ನಾಳೆಯಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಸುಗಮ ಕಲಾಪ ಖಾತರಿಗಾಗಿ ಸರ್ಕಾರ ಕರೆದಿರುವ ಸರ್ವಪಕ್ಷ ನಾಯಕರ ಸಭೆ ಆರಂಭ

ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಬಸಂತ ಪಂಚಮಿ ಮತ್ತು ಸರಸ್ವತಿ ಪೂಜೆ

ಪ್ರಗ್ನಾನಂಧ ಮತ್ತು ಇತರ ನಾಲ್ಲರು ಭಾರತೀಯ ಆಟಗಾರರಿಗೆ ಎರಡನೆಯ ಸ್ಥಾನ ಸಂಸತ್ತಿನ ಬಜೆಟ್ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ನಾಯಕರಾದ ಗುಲಾಂ ನಬಿ ಆಜಾದ್ ಮತ್ತು ಆನಂದ ಶರ್ಮ ಟಿಎಂಸಿ ನಾಯಕ ಡೇರೆಕ್ ಒಬ್ರೇನ್ ಮತ್ತು ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಇವರಲ್ಲದೆ ಎಲ್ಜೆಪಿ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಸಮಾಜವಾದಿ ಪಕ್ಷದ ನಾಯಕ ರಾಮ್ಗೋಪಾಲ್ ಯಾದವ್ ಸಂಸದೀಯ ವ್ಯವಹಾರಗಳ ಇಲಾಖೆಯ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಫವಾಲ್ ಅವರೂ ಸಹ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಲೋಕಸಭಾ ಸ್ಸೀಕರ್ ಓಂ ಬಿರ್ಲಾ ಇಂದು ಸಂಜೆ ಸರ್ವ ಪಕ್ಷ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಅವರು ಕೆಳ ಮನೆಯ ಕಾರ್ತ್ಯ ಕಲಾಪವನ್ನು ಸುಗಮವಾಗಿ ನಡೆಸಲು ಹಲವು ರಾಜಕೀಯ ಪಕ್ಷಗಳ ನಾಯಕರ ಸಹಕಾರವನ್ನು ಕೋರಲಿದ್ದಾರೆ ರಾಜ್ಯಸಭಾಧ್ಯಕ್ಷ ಎಂ

ನಾಳೆ ಸಂಪ್ರದಾಯದಂತೆ ರಾಜ್ಯಸಭೆ ಮತ್ತು ಲೋಕಸಭೆಯ ಜಂಟಿ ಅಧಿವೇಶನವನ್ನುದ್ದೇಶಿಸಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಷಣ ಮಾದಲಿದ್ದಾರೆ ಆರ್ಥಿಕ ಸಮೀಕ್ಷೆಯನ್ನೂ ಸಹ ನಾಳಿ ಮಂದಿಸಲಾಗುವುದು

ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಮತ್ತು ಹಣಕಾಸು ಸಚಿವ ಹಿಮಂತ್ ಬಿಸ್ನಾ ಶರ್ಮ ಬಂಡುಕೋರರ ಶರಣಾಗತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕುರಿತ ತ್ರಿಪಕ್ಷೀಯ ಶಾಂತಿ ಒಪ್ಪಂದಕ್ಕೆ ಎನ್ಡಿಎಫ್ಬಿ ಕೇಂದ್ರ ಸರ್ಕಾರ ಮತ್ತು ಅಸ್ಪಾಂ ಸರ್ಕಾರ ಇತ್ತೀಚೆಗೆ ದೆಹಲಿಯಲ್ಲಿ ಸೆಹಿ ಹಾಕಿದವು

ಸಿಎಎ ವಿರುದ್ದ ನಿರ್ಣಯ ಮಂಡನೆಯಾಗಲಿರುವ ಹಿನ್ನೆಲೆಯಲ್ಲಿ ಭಾರತ ಬಹುತೇಕ ಎಲ್ಲ ಶಕ್ತಿಶಾಲಿ ರಾಷ್ಟ್ರಗಳನ್ನು ಸಂಪರ್ಕಿಸಿ ಅವುಗಳ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾರ್ಚ್ ಮಧ್ಯದಲ್ಲಿ ಬ್ರುಸಲ್ಸ್ಗೆ ಭೇಟಿ ನೀಡಲಿರುವ ಕುರಿತು ಸಿದ್ದತೆಗಳ ಪರಾಮರ್ಶೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಬ್ರುಸಲ್ಸ್ಗೆ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಅವರು ಸಿಎಎ ಕುರಿತು ನೀಡಲಿರುವ ನೇರ ಪ್ರತಿಕ್ರಿಯೆ ಆಧರಿಸಿ ಮತಕ್ಕೆ ಹಾಕುವ ಬಗ್ಗೆ ನಿರ್ಧರಿಸಲು ಐರೋಪ್ಯ ಒಕ್ಕೂಟದ ಸಂಸದರು ಒಪ್ಪಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಚೀನಾದ ಹೂಬಾಯ್ ಪ್ರಾಂತ್ಯದಲ್ಲಿ ಮಾರಣಾಂತಿಕ ಕೊರೋನಾ ವೈರಾಣು ಸೋಂಕು ಉಲ್ಬಣಗೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಿ ನೆಲೆಸಿರುವ ಭಾರತೀಯರನ್ನು ಕರೆತರಲು ಎರಡು ವಿಮಾನಗಳಿಗೆ ಅನುಮತಿ ನೀಡಬೇಕು ಎಂದು ಭಾರತ ಸರ್ಕಾರ ಮನವಿ ಮಾಡಿಕೊಂಡಿದೆ ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ಈ ಮಾಹಿತಿ ನೀಡಿದ್ದು ಬೀಚೆಂಗ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಚೀನಾ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಭಾರತೀಯರ ಸುರಕ್ಷಿತ ಪ್ರಯಾಣಕ್ಕೆ ಅಗತ್ಯ ವ್ಯವಸ್ದೆಗಳನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ ಕೇಂದ್ರ ಆರೋಗ್ಯ ಸಚಿವಾಲಯ ಚೀನಾದಿಂದ ಆಗಮಿಸಿರುವ ಎಲ್ಲಾ ಪ್ರಯಾಣಿಕರ ಆರೋಗ್ಯ ಪರಿಸ್ಥಿತಿಯ ಮೇಲೆ ನಿಕಟ ನಿಗಾ ಇಡುವಂತೆ ಸಲಹೆ ಮಾಡಿದ್ದು ಸಾಧ್ಯವಾದಷ್ಟು ಚೀನಾಗೆ ಪ್ರವಾಸ ಕೈಗೊಳ್ಳುವುದನ್ನು ಮುಂದೂಡಬೇಕೆಂದು ಜನರಿಗೆ ಸೂಚಿಸಿದೆ ಕೊರೋನಾ ವೈರಾಣು ಸೋಂಕು ನಿರ್ವಹಣೆಗೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಗಿರುವ ಸಿದ್ದತೆಗಳನ್ನೂ ಸಹ ಸಚಿವಾಲಯ ಪರಿಶೀಲಿಸುತ್ತಿದೆ

ಕೊರೋನಾ ವೈರಾಣು ಸೋಂಕಿನ ಪ್ರಕರಣಗಳು ವರದಿಯಾಗಿರುವ ಪ್ರದೇಶಗಳ ಬಂದರುಗಳಿಗೆ ಭೇಟಿ ನೀಡುವಾಗ ಗರಿಷ್ಣ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಕೇಂದ್ರ ಹಡಗು ಖಾತೆ ಭಾರತೀಯ ಸಿಬ್ಬಂದಿಗೆ ಸೂಚಿಸಿದೆ ಸೋಂಕು ತಗುಲದಂತೆ ಮುನ್ನೆಚ್ಚರಿಕೆ ವಹಿಸಲು ವಿಶ್ವ ಆರೋಗ್ಯ ಸಂಸ್ದೆ ನೀಡಿರುವ ಸೂಚನೆಗಳು ಹಾಗೂ ಆರೋಗ್ಯ ಸಚಿವಾಲಯದ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ತಿಳಿಸಲಾಗಿದೆ

ರಾಜಧಾನಿ ದೆಹಲಿಯ ರಾಜಫಾಟ್ನಲ್ಲಿರುವ ಅವರ ಸಮಾಧಿ ಸ್ದಳದಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭೆಯನ್ನು ಆಯೋಜಿಸಲಾಗಿತ್ತು ರಾಜ್ಫಾಟ್ನಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಸೇರಿದಂತೆ ಹಲವು ಗಣ್ಯರು ಪುಷ್ಪನಮನ ಸಲ್ಲಿಸಿದರು ಮಹಾತ್ಮ ಗಾಂಧೀಜಿ ಅವರು ಪ್ರತಿಯೊಬ್ಬರ ಬಗ್ಗೆ ಹೊಂದಿದ್ದ ವಾತ್ಸಲ್ಯಭಾವ ಸದಾ ಅವರ ನೆನಪನ್ನು ಹಸಿರಾಗಿದುತ್ತದೆ ಎಂದು ರಾಷ್ಟಪತಿ ಸಂದೇಶ ನೀಡಿದ್ದಾರೆ ಶಾಂತಿ ಮತ್ತು ಹಿಂಸಾಚಾರದ ವಿರುದ್ದ ಮಹಾತ್ಮ ಗಾಂಧಿ ಅವರ ಸಂದೇಶ ವಿಶ್ವದೆಲ್ಲೆದೆ ಸದಾ ಕಾಲಕ್ಕೂ ಪ್ರಸ್ತುತ ಅಹಿಂಸೆ ಸತ್ಯಾಗ್ರಹ ಮತ್ತು ಅಸಹಕಾರ ತತ್ವಗಳ ಮೂಲಕ ಗಾಂಧೀಜಿ ಸ್ವಾತಂತ್ರ್ ಚಳವಳಿಯಲ್ಲಿ ಸಹಸ್ರಾರು ಭಾರತೀಯರ ನಾಯಕರಾಗಿದ್ದರು ಎಂದು ಉಪರಾಷ್ಟ ಪತಿ ಸಂದೇಶ ನೀಡಿದ್ದಾರೆ ಮಹಾತ್ಮ ಗಾಂಧಿ ಅವರ ವ್ಯಕ್ತಿತ್ವ ಮತ್ತು ಚಿಂತನೆಗಳು ಬಲಿಷ್ಣ ಸಮರ್ಥ ಮತ್ತು ಸಮ್ಬದ್ದ ನವಭಾರತ ನಿರ್ಮಾಣಕ್ಕೆ ಸದಾ ಕಾಲಕ್ಕೂ ಸ್ಪೂರ್ತಿದಾಯಕವೆಂದು ಪ್ರಧಾನಮಂತಿ ಸಂದೇಶ ನೀಡಿದ್ದಾರೆ

ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಬಸಂತ ಪಂಚಮಿ ಮತ್ತು ಸರಸ್ನತಿ ಪೂಜೆಯನ್ನು ಸಾಂಪ್ರದಾಯಿಕ ಹರ್ಷೋಲ್ಲಾಸದಿಂದ ಆಚರಿಸಲಾಗುತ್ತಿದೆ ಇಂದು ಜ್ಞಾನದ ಅಧಿದೇವತೆ ಸರಸ್ತತಿ ಪೂಜೆಯನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ಆಚರಿಸುತ್ತಾರೆ ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ್ರಪತಿ ಎಂ

ಜ್ಞಾನದ ಅಧಿದೇವತೆಯಾದ ಸರಸ್ವತಿಯ ಕೃಪೆ ಮತ್ತು ಅಶೀರ್ವಾದ ಸಮಾಜದ ಎಲ್ಲರಿಗೂ ದೊರೆಯಲಿ ಎಂದು ರಾಷ್ಟಪತಿ ಹಾರ್ವೆಸಿದ್ದಾರೆ ಅಜ್ಞಾನದಿಂದ ಮುಕ್ತಿ ಪಡೆದು ಜ್ಞಾನದ ಸಾಧನೆಗಾಗಿ ಸರಸ್ನತಿ ದೇವಿಯ ಆರಾಧನೆ ಅನುವು ಮಾಡಿಕೊಡಲು ಎಂದು ಉಪರಾಷ್ಟಪತಿ ಶುಭಾಶಯ ಕೋರಿದ್ದಾರೆ ಪ್ರತಿಯೊಬ್ಬರ ಬದುಕಿನಲ್ಲಿ ಸರಸ್ಲತಿಯ ಪೊಜೆ ಜ್ಞಾನದ ಜ್ಞೋತಿಯನ್ನು ಬೆಳಗಲಿ ಎಂದು ಪ್ರಧಾನಮಂತ್ರಿ ಶುಭಾಶಯ ಕೋರಿದ್ದಾರೆ ಲಂಡನ್ ಜೊತೆಗಿನ ಬ್ರೆಕ್ಸಿಟ್ ಒಪ್ಪಂದ ಅನುಮೋದನೆಗೆ ಐರೋಪ್ಯ ಸಂಸತ್ ಬಿರುಸಿನ ಮತದಾನ ನಡೆಸಿದೆ ಇದರಿಂದಾಗಿ ಐರೋಪ್ಯ ಒಕ್ಕೂಟದಿಂದ ಬ್ರಿಟನ್ ನಿರ್ಗಮಿಸಲು ಇದ್ದ ಅಂತಿಮ ಅಡೆತಡೆಗಳು ನಿವಾರಣೆಯಾಗಿವೆ

ಬ್ರಿಟನ್ ನಾಳಿ ಐರೋಪ್ಯ ಒಕ್ಕೂಟದಿಂದ ನಿರ್ಗಮಿಸಿದರೂ ಸಹ ಆರ್ಥಿಕ ವ್ಯವಸ್ಥೆಗಳಿಂದಾಗಿ ಅದು ಈ ವರ್ಷಾಂತ್ಯದವರೆಗೆ ಒಕ್ಕೂಟದಲ್ಲೇ ಮುಂದುವರೆಯಲಿದೆ

ಪ್ರಗ್ನಾನಂಧ ಮತ್ತು ಇತರ ನಾಲ್ವರು ಆಟಗಾರರು ಜಂಟಿಯಾಗಿ ಎರಡನೇ ಸ್ಥಾನ ತಲುಪಿದ್ದಾರೆ ಪ್ರಗ್ನಾನಂಧ ರಷ್ಯಾದ ಮಿಖಾಯಿಲ್ ಕೊಬಾಲಿಯಾ ವಿರುದ್ದದ ಅಂತಿಮ ಸುತ್ತಿನಲ್ಲಿ ಡ್ರಾ ಮಾಡಿಕೊಂಡರು

ಪಂದ್ಯಾವಳಿಯ ಅಗ್ರ ಸ್ವಾನದಲ್ಲಿ ಚೀನಾದ ಅನುಭವಿ ಆಟಗಾರ ಜಿ

ವ್ಯಾಂಗ್ಕೊ ಅವರನ್ನು ರಷ್ಯಾದ ಪರವ್ಯಾನ್ ಹಿಂದಿಕ್ಷಿದ್ದಾರೆ ಪ್ರಮುಖ ಆಟಗಾರರಾದ ಮ್ಯಾಗ್ಲಿಮ್ ವಾಚ್ಟೆರ್ ಲಗ್ರಾವೆ ವೆಸೆಲಿನ್ ಟೋಪಲೋವ್ ಡೇವಿಡ್ ನವರ ಲೇಕ್ವಾಂಗ್ ಲಿಮ್ ಮತ್ತು ಮಿಕಾಯಿಲ್ ಆಡೆಮ್ಸ್ ಮುನ್ನಡೆಯಲಿದ್ದಾರೆ ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶುಭ ಹಾರ್ೈಸಿದ್ದಾರೆ ತಮ್ಮ ಟ್ವೀಟ್ ಸಂದೇಶದಲ್ಲಿ ಪ್ರಕಾಶ್ ಜಾವಡೇಕರ್ ಅವರು ಪಕ್ಷದ ಸಂಘಟನೆಯಲ್ಲಿ ಹಾಗೂ ಕೇಂದ್ರ ಸಚಿವರಾಗಿ ತಮಗೆ ನೀಡಲಾದ ಜವಾಬ್ಲಾರಿಯನ್ನು ಸಮರ್ಪಣಾ ಭಾವದಿಂದ ನಿರ್ವಹಿಸುತ್ತಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ